ಜಕಾರ್ತಾದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಟಾ ಮುಕ್ತ ಬ್ವಾಡ್ನಿಂಟನ್ ಕ್ವಾರ್ಟಫ್ಪೆನಲ್ ಪ್ರವೇಶಿಸಿದ ಪಿ

ಸಿಂಧು ಮತ್ನು ಎಚ್

ಕೇಂದ್ರ ಕ್ಷಿ ಸಚಿವ ರಾಧಾಮೋಹನ್ ಸಿಂಗ್ ಅವರನ್ನು ದೆಹಲಿಯಲ್ಲಿ ದೇಶದ ಹಲವೆಡೆಯಿಂದ ಆಗಮಿಸಿದ್ದ ರೈತ ಪ್ರತಿನಿಧಿಗಳು ಭೇಟಿಯಾಗಿದ್ದರು

ಕೃಷಿ ಉತ್ಪಾದನೆಯನ್ನು ಪೆಜ್ಜಿಸುವುದು ಕೃಷಿ ವೆಚ್ಚವನ್ನು ತಗ್ಗಿಸುವುದು ಮತ್ತು ಕೃಷಿ ಉತ್ಪನ್ನಗಳ ಕೊಯ್ಲೋತ್ತರ ನಿರ್ವಹಣೆಯನ್ನು ಬಲಪಡಿಸುವುದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ನೆರವು ನೀಡಲಿದೆ ರೈತರು ತಮ್ಮ ಉತ್ತನ್ನಗಳಗೆ ಲಾಭದಾಯಕ ಬೆಲೆ ಪಡೆಯುವಂತಾಗಲು ಕೃಷಿ ಮಾರುಕಟ್ಲೆಯ ಸ್ತರೂಪವನ್ನು ಬದಲಾಯಿಸುವತ್ತ ಸರ್ಕಾರ ಕಾರ್ಯನಿರತವಾಗಿದೆ ಎಂದು ರಾಧಾಮೋಹನ್ಸಿಂಗ್ ರೈತ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು ಜಮ್ನು ಕಾಶ್ನೀರಕ್ಷೆ ಎರಡು ದಿನಗಳ ಭೇಟಿ ನಂತರ ಇಂದು ಕೇಂದ್ರ ಗ್ಲಪ ಸಚಿವ ರಾಜ್ನಾಥ್ ಸಿಂಗ್ ಹಾಗೂ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೊವಲ್ ನವದೆಹಲಿಗೆ ಹಿಂದಿರುಗಿದರು ಶ್ರೀನಗರದಲ್ಲಿ ಎರಡು ದಿನಗಳ ಭೇಟಿ ಸಂದರ್ಭದಲ್ಲಿ ಅಮರನಾಥ ಯಾತ್ರೆ ರಾಜ್ನದಲ್ಲಿನ ಅಭಿವ್ಯದ್ಲಿ ಕಾರ್ಯಗಳು ಕಾನೂನು ಮತ್ತು ಭದ್ರತೆ ಕುರಿತು ಪರಾಮರ್ಶೆ ನಡೆಸಿದರು ರಾಜ್ಞಪಾಲ ಎನ್

ವೋಹ್ರಾ ಅವರೊಂದಿಗೂ ಭದ್ರತೆ ಅಭಿವ್ಯದ್ಲಿ ಕಾರ್ಯಗಳ ಅನುಷ್ಲಾನ ಮೊದಲಾದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಿದರು

ಜಿಲ್ಲೆಯ ಬೆಪ್ರಂಗಲಾ ಬಳಿ ಭಾರೀ ಮಳೆಯಿಂದಾಗಿ ಭೂಕುಸಿತ ಉಂಟಾಯಿತು

ಎಲ್ಲಾ ಪ್ರಯಾಣಿಕರು ಹಾಗೂ ವಾಪನಗಳನ್ನು ಸುರಕ್ಷಿತವಾಗಿ ಸ್ಲಳಾಂತರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ನೇಪಾಳದಲ್ಲಿ ಸಿಲುಕಿರುವ ಕ್ಷೆಲಾಸ ಮಾನಸ ಸರೋವರ ಯಾತಾರ್ಥಿಗಳ ರಕ್ಷಣಾ ಕಾರ್ಯ ಮುಂದುವರಿದಿದೆ

ಈ ಮಧ್ಯೆ ನೇಪಾಳ್ಗಂಜ್ ಸಿಮಿಕಾಟ್ ಹಿಲ್ನಾ ಮಾರ್ಗದಲ್ಲಿ ತೆರಳುವ ಯಾತಾರ್ಥಿಗಳು ಮೊದಲೇ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಒಂದು ತಿಂಗಳಿಗೆ ಅಗತ್ತವಿರುವ ಔಷಧಗಳನ್ನು ಕೊಂಡೊಯ್ನುವಂತೆ ಭಾರತೀಯ ರಾಯಭಾರ ಕಚೇರಿ ಸಲಹೆ ನೀಡಿದೆ ಪಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಎಚ್

ಹೆಜ್ಜಿನ ಮೊತ್ತದ ಸಾಲ ಮನ್ನಾ ಸರಿಯಲ್ಲ ಎಂದು ಸಾಲದ ಮೊತ್ತವನ್ನು ಎರಡು ಲಕ್ಷಕ್ಕೆ ಮಿತಗೊಳಿಸಿದ್ದನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಮರ್ಥಿಸಿದ್ದಾರೆ

ದೇಶದಲ್ಲಿ ಮಕ್ಕಳ ಕಳ್ಳರು ಎಂದು ಅನುಮಾನಿಸಿ ನಡೆಸಲಾಗುತ್ತಿರುವ ಕಗ್ಗೊಲೆ ಪ್ರಕರಣಗಳ ನಿಯಂತ್ರಣಕ್ಕೆ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ

ಮಕ್ಕಳ ಕಳುವು ಪ್ರಕರಣಗಳ ಬಗ್ಗೆ ವದಂತಿಗಳು ಪರಡದಂತೆ ಸೂಕ್ತ ಮುನ್ನೆಜ್ಜರಿಕೆ ವಹಿಸಬೇಕು ಅಂತಪ ಪ್ರಕರಣಗಳ ದೂರುಗಳ ಬಗ್ಗೆ ತುರ್ತಾಗಿ ತನಿಖೆ ನಡೆಸಬೇಕು ಎಂದು ಆದೇಶಿಸಲಾಗಿದೆ ಸಂತ್ರಸ್ತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿ ಪ್ರಕರಣದ ಸೂಕ್ತ ತನಿಖೆಯಾಗಲು ಜಾಗೃತಿ ಕಾರ್ಯಕ್ರಮಗಳನ್ನು ಪಮ್ಮಿಕೊಳ್ಳುವಂತೆ ಜೆಲ್ಲಾಡಳಿತಕ್ಕೆ ಸೂಚಿಸುವಂತೆಯೂ ಆದೇಶದಲ್ಲಿ ತಿಳಿಸಲಾಗಿದೆ ಮಾನವಸಹಿತ ಬಾಹ್ಯಾಕಾಶ ಯೋಜನೆಗಳಲ್ಲಿ ತುರ್ತು ಸಂದರ್ಭಗಳ ವೇಳೆ ಸಿಬ್ಬಂದಿ ಸುರಕ್ಷಿತವಾಗಿ ಪಾರಾಗಲು ನೆರವಾಗುವ ವ್ಯವಸ್ಥೆಯನ್ನು ಪರೀಕ್ಷಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋ ನಡೆಸಿದ ಮೊದಲ ಪ್ರಯೋಗ ಯಶಸ್ವಿಯಾಗಿದೆ ಈ ಕುರಿತು ಇಂದು ಸಂಸ್ವೆ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ನೂತನ ವ್ಯವಸ್ವೆಯನ್ನು ಇಂದು ಮೊದಲ ಬಾರಿಗೆ ಪರೀಕ್ಷಿಸಲಾಯಿತು ಇದು ಉಪಗ್ರಹಗಳ ಉಡಾವಣೆ ಸಂದರ್ಭದಲ್ಲಿ ವೈಫಲ್ಕವಾದಾಗ ಗಗನ ಯಾತ್ರಿಗಳಿರುವ ಕೋಶವನ್ನು ಉಪಗ್ರಹ ವಾಪಕದಿಂದ ಸುರಕ್ಷಿತ ಅಂತರಕ್ಕೆ ಸ್ಥಳಾಂತರಿಸಬಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ವ್ವವಸ್ಥೆಯ ಪ್ರಯೋಗವಾಗಿತ್ತು ಎಂದು ತಿಳಿಸಲಾಗಿದೆ

ಕ್ಷಷಿ ಸಂಬಂಧಿತ ಸಂಶೋಧನೆಗಳ ಬಗ್ಗೆ ಸಂಶೋಧಕರು ಮತ್ತು ರೈತರ ನಡುವೆ ಸತತ ಸಂಪರ್ಕ ಇರಬೇಕಾದ ಅಗತ್ಯವಿದೆ ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಚ ನಾಯ್ಡು ಒತ್ತಿ ಹೇಳಿದ್ದಾರೆ ಮೋರ್ಟ್ಜ್ಲೇರ್ನಲ್ಲಿ ಇಂದು ಕೇಂದ್ರೀಯ ದ್ವೀಪ ಕೃಷಿ ಸಂಸ್ಥೆಯಲ್ಲಿ ರೈತರು ಮತ್ತು ಕೃಷಿ ವಿಜ್ಞಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿ ಸಂಶೋಧನೆಗಳ ಪ್ರಯೋಜನ ದೇಶದ ಪ್ರತಿಯೊಬ್ಬ ರೈತನನ್ನು ತಲುಪಬೇಕು ಎಂದರು ಮೇಫಾಲಯ ಮುಖ್ಚಿಮಂತ್ರಿ ಕೆ ಸಂಗ್ನಾ ಅವರನ್ನು ಪ್ರಸಾರಭಾರತಿ ಅಧ್ವಕ್ಷ ಎ ಸೂರ್ಯಪ್ರಕಾತ್ ಶಿಲ್ಲಾಂಗ್ನಲ್ಲಿಂದು ಭೇಟಿ ಮಾಡಿದರು ರಾಜ್ಯದಲ್ಲಿನ ಪ್ರಸಾರಭಾರತಿ ದೂರದರ್ಶನ ಮತ್ತು ಆಕಾಶವಾಣಿಯ ಕಾರ್ಯಗಳ ಕುರಿತು ಚರ್ಚೆಸಿದರು ದೂರದರ್ಶನ ಮತ್ತು ಆಕಾಶವಾಣಿಯ ಮೂಲಕ ಪ್ರವಾಸೋದ್ದಮ ಉತ್ತೇಜಿಸುವ ಸಾರ್ವಜನಿಕ ಕಾರ್ಯಕ್ರಮಗಳ ಪ್ರಸಾರ ಕುರಿತು ಚರ್ಚಿಸಿದರು ಜತೆಗೆ ಮೇಫಾಲಯದ ಜನರ ಅಗತ್ಯಗಳಿಗಾಗಿ ಪ್ರತ್ಯೇಕ ವಾಹಿನಿ ಆರಂಭಿಸುವಂತೆಯೂ ಅಲ್ಲಿನ ಮುಖ್ಯಮಂತ್ರಿ ಸಲಹೆ ನೀಡಿದರು ರಾಷ್ಟ ರಾಜಧಾನಿಯಲ್ಲಿ ಇಂದು ಮಧ್ವಾಷ್ನ ಭಾರೀ ಮಳೆಯಾಗಿದೆ

ಜಕಾರ್ತಾದಲ್ಲಿ ಇಂದು ನಡೆದ ಇಂಡೋನೇಷಿಯಾ ಓಪನ್ ಬ್ವಾಡ್ಸಿಂಟನ್ನಲ್ಲಿ ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಪಿ

ಪ್ರಣೋಯ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ

ಒಲಿಂಪಿಕ್ ಪದಕ ವಿಜೇತೆ ಸೈನಾ ನೆಹವಾಲ್ ಐದನೇ ತ್ರೇಯಾಂಕಿತೆ ಶೆನ್ ಯುಫಿ ವಿರುದ್ದ ಪರಾಭವಗೊಂಡರು ಸಮೀರ್ ಅಹಮದ್ ಕೂಡ ವಿಶ್ವ ನಂಬರ್ ಒನ್ ಡೆನ್ಮಾರ್ಕ್ನ ಆಕ್ಸೆಲ್ಸನ್ ವಿರುದ್ದ ಪರಾಭವಗೊಂಡರು ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಲಂಡನ್ನಲ್ಲಿಂದು ಇಂದು ನಡೆಯಲಿರುವ ಮರುಷರ ಡಬಲ್ಸ್ ಪಂದ್ನದಲ್ಲಿ ಐವರು ಭಾರತೀಯರು ಸೆಣಸಲಿದ್ದಾರೆ ರೋಪನ್ ಬೋಪಣ್ಣ ಮತ್ತು ಫ್ರೆಂಚ್ ಜತೆಗಾರ ಎಡೋರ್ಡ್ ರೋಗರ್ ವೆಸ್ಸೆಲಿನ್ ಆಸ್ವೇಲಿಯಾದ ಜಾನ್ ಮಿಲ್ಲಿಮನ್ ಮತ್ತು ಅಲೆಕ್ಸ್ ಡಿ ಮಿನಾರ್ ಜೋಡಿಯನ್ನು ಎದುರಿಸಿದರೆ ಭಾರತ ನ್ಫೂಜಿಲೆಂಡ್ ಜೋಡಿ ದಿವಿಜ್ ಶರಣ್ ಮತ್ತು ಅರ್ಟೆಮ್ ಸಿತಾಕ್ ಮಾಲ್ಡೋವಿಯನ್ ರಟ್ಟುನೇಷಿಯನ್ ಜೋಡಿ ರಡೋ ಅಲ್ಬೋಟ್ ಮತ್ತು ಮಲೇಕ್ ಜಾಜಿರ್ ಜೋಡಿಯನ್ನು ಎದುರಿಸಲಿದೆ ಶ್ರೀರಾಮ್ ಬಾಲಾಜಿ ಮತ್ತು ವಿಷ್ಣುವರ್ಧನ್ ಜೋಡಿ ನ್ಪೂಜಿಲೆಂಡ್ನ ಮಾರ್ಕಸ್ ಡಾನಿಯಲ್ ಮತ್ತು ಡಚ್ನ ವೆಸ್ಸೆ ಕೂಲ್ಹಫ್ ವಿರುದ್ದ ಆಡಲಿದ್ದಾರೆ

ರಷ್ಠಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಋಟ್ಪಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂತ ನಾಳೆ ಆರಂಭವಾಗಲಿದ್ದು